ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಿ

ರಾಘವೇಂದ್ರ ನಾಮಪತ್ರ ಸಲ್ಲಿಬದರು ಮಂಡ್ಕ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಲರ್ಥಿಯಾಗಿ ಎಲ್

ಶಿವರಾಮೇಗೌಡ ನಾಮಪತ್ರ ತುಂಬಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪುಟ್ಟರಾಜು ಸಚಿವರಾದ ಕೆ ಜೆ

ತಮ್ನಣ್ಣ ಜಿಲ್ಲೆಯ ಶಾಸಕರು ಮತ್ತಿತರರು ಹಾಜರಿದ್ದರು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಅನಿತಾ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ಸಚಿವ ಸಿ

ಪುಟ್ನರಾಜು ಶಾಸಕ ಎ ಮಂಜುನಾಥ್ ಮುಂತಾದವರು ಉಪ್ಯತರಿದ್ದರು ಸಂಬಂಧಿಸಿದಂತೆ ಬಿಜೆಪಿ ಅಭ್ಯರ್ಥಿಯಾಗಿ ಎಲ್ ಚಂದ್ರಶೇಖರ್ ಇಂದು ನಾಮಪತ್ರ ಸಲ್ಲಿಸಿದರು ಕೇಂದ್ರ ಸಚಿವ ಡಿ

ಸದಾನಂದಗೌಡ ರಾಜ್ಯದ ಮಾಜಿ ಸಚಿವರಾದ ಆರ್

ಪಿ

ಕಾರಂಜಾ ನೀರಾವರಿ ಯೋಜನೆಯ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯೊಂದಿಗೆ ಮುಖ್ಚಮಂತ್ರಿ ಎಚ್

ಕುಮಾರಸ್ನಾಮಿ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು ಸಂತ್ರಸ್ತರ ಬೇಡಿಕೆಗಳನ್ನು ಮಾನವೀಯ ದೃಷ್ಟಿಯಿಂದ ಪರಿಶೀಲಿಸಿ ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ಮುಖ್ಣಮಂತ್ರಿ ಭರವಸೆ ನೀಡಿದರು

ಸಭೆಯಲ್ಲಿ ಹಾಜರಿದ್ದ ಜಲಸಂಪನ್ನೂಲ ಸಚಿವ ಡಿ

ಆದಾಗ್ಡೂ ಈ ಬೇಡಿಕೆಗಳನ್ನು ಈಗ ಸಹಾನುಭೂತಿಯಿಂದ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು

ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಅಧ್ಯಕ್ಷ ಜಿ

ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಂಘದ ಪದಾಧಿಕಾರಿಗಳು ಶಿಕ್ಷಕರು ನೌಕರರು ಪಾಲ್ಗೊಂಡಿದ್ದಾರೆ ಭಾರತರತ್ನ ಡಾ

ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ವಿಧಾನಸೌಧದಲ್ಲಿ ಇಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಕಾಣ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಟಿತರಿದ್ದರು

ಪಿ ಜೆ ಅಬ್ದುಲ್ ಕಲಾಂ ಅವರ ಜನ್ನದಿನವನ್ನು ಆಚರಿಸಲಾಗುತ್ತಿದೆ ಈ ಸಂದರ್ಭವಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂದೇಶವೊಂದನ್ನು ನೀಡಿ ಭಾರತದ ಮಹಾನ್ ವಿಜ್ವಾನಿ ಭಾರತದ ಕ್ಷಿಪಣಿ ಜನಕರೆಂದೇ ಹೆಸರಾದ ಡಾ ಕಲಾಂ ಪ್ರತಿಯೊಬ್ಬ ಭಾರತೀಯನ ಮನ್ನನಲ್ಲಿ ಸದಾನೆಲೆಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ ಗೃಹ ಸಚಿವ ರಾಜನಾಥ್ಸಿಂಗ್ ಸಂದೇಶ ನೀಡಿ ಡಾ ಅಬ್ದುಲ್ ಕಲಾಂ ದೂರದೃಷ್ಠಿಯ ವಿಜ್ಞಾನಿಯಾಗಿದ್ದರು ದಾರ್ಶನಿಕರಾಗಿದ್ದರು ಎಂದು ಹೇಳಿ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಬಲಗೊಳಿಸುವಲ್ಲಿನ ಕಲಾಂ ಅವರ ಪಾತ್ರ ಅದ್ಭುತವಾದದ್ದು ಎಂದಿದ್ದಾರೆ ಸಮಾಚಾರ ಮತ್ತು ಪ್ರಸಾರಖಾತೆ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಸಂದೇಶ ನೀಡಿ ದೇಶದ ಯುವ ಮನಸ್ಸುಗಳಲ್ಲಿ ಅತ್ಯುತ್ತಮ ಕನಸುಗಳನ್ನು ಬಿತ್ತಿದವರು ಎಂದಿದ್ದಾರೆ ಕೃಷಿ ಚಟುವಟಿಕೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ದೇಶದ ವಿವಿಧೆಡೆ ಇಂದು ರೈತ ಮಹಿಳಾ ದಿನವನ್ನು ಆಚರಿಸಲಾಗುತ್ತಿದೆ ದೆಹಲಿಯಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ರಾಧಮೋಹನ್ ಸಿಂಗ್ ದೇಶದ ನಾನಾ ರಾಜ್ಯಗಳ ರೈತ ಮಹಿಳಾ ಉದ್ಯಮಿಗಳು ಕೃಷಿಪರ ಸಂಘಟನೆಗಳು ಕೃಷಿ ವಿಜ್ಞಾನಿಗಳು ಮತ್ತು ಸಂಶೋಧಕರು ಕಾರ್ಯಕ್ರಮದ ಅಂಗವಾಗಿ ಒಂದೆಡೆ ಕಲೆತು ಕೃಷಿ ಕ್ಷೇತ್ರದಲ್ಲಿನ ಸಮಸ್ಥೆಗಳು ಮತ್ತು ಅಭಿವೃದ್ಧಿ ಬಗ್ಗೆ ಚರ್ಚಿಸಲಿದ್ದಾರೆ

ದೇಶದ ಕೃಷಿ ವಲಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಹಿಳೆಯರು ಬೇಸಾಯದ ಎಲ್ಲಾ ಆಯಾಮಗಳಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಶ್ರಮವಹಿಸುತ್ತಿದ್ದಾರೆಂದು ಕೇಂದ್ರ ಕೃಷಿ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು